ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಪ್ರಗತಿಯಲ್ಲಿ

ಐಪಿಎಲ್ ಕ್ರಿಕೆಟ್ ಇಂದು ರಾತ್ರಿ ಕಿಂಗ್ಲ್ ಇಲೆವೆನ್ ಪಂಜಾಬ್ ಮತ್ತು ಕೊಲ್ಲತ್ತಾ ನೈಟ್ ರೈಡರ್ಸ್ ಹಣಾಹಣಿ

ಭಾರತ ಬಾಹ್ಕಾಕಾಶ ವಲಯದಲ್ಲಿ ಇಂದು ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಕೆಳ ಭೂಸ್ಟಿರ ಕಕ್ಷೆಯಲ್ಲಿ ಸಕ್ರಿಯ ಉಪ್ರಹವನ್ನು ಹೊಡೆದು ಉರುಳಿಸುವ ಮಿಷನ್ ಶಕ್ತಿ ಕಾರ್ಯಾಚರಣೆಯನ್ನು ಮೂರು ನಿಮಿಷಗಳಲ್ಲಿ ಕರಾರುವಕ್ಕಾಗಿ ಪೂರ್ಣಗೊಳಿಸಿ ಅದ್ದುತ ಸಾಧನೆ ಮಾಡಿದೆ

ಈಗ ಸ್ವಲ್ಲಹೊತ್ತಿಗೆ ಮುನ್ನ ಟವಿ ರೇಡಿಯೋ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಪ್ರಚಂಡ ಸಾಧನೆಗಾಗಿ ಡಿಆರ್ಡಿಒದ ವಿಜ್ಞಾನಿಗಳು ಸಂತೋಧಕರು ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಅಸಾಧಾರಣ ಕರ್ತವ್ಯ ನಿರ್ವಹಿಸಿದ ಪತಿಯೊಬರಿಗೂ ದೇಶದ ಪರವಾಗಿ ಅಭಿನಂದನೆ ಸಲಿಸುವುದಾಗಿ ತಿಳಿಸಿದರು ಈ ಐತಿಹಾಸಿಕ ಸಾಧನೆಗೆ ಭಾರತ ಹೆಮ್ನೆ ಪಡುತ್ತದೆ ಎಂದರು

ಈ ಕಾರ್ಯಾಚರಣೆ ನಡೆಸುವ ಮೂಲಕ ಭಾರತ ಯಾವುದೇ ಅಂತಾರಾಷ್ಷೀಯ ಕಾನೂನು ಅಥವಾ ಒಪ್ಪಂದವನ್ನು ಉಲ್ಲಂಘಿಸಿಲ್ಲ

ಸುರಕ್ಷಿತ ಭಾವನೆ ಭಾರತೀಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ಪ್ರಾದೇಶಿಕ ಶಾಂತಿಪಾಲನೆಗೆ ಇದರಿಂದ ದೊಡ್ಡ ಸಹಕಾರವಾಗಲಿದೆ ಎಂದರು ಮೊದಲಿನಿಂದಲೂ ಶಸ್ತಾಸ್ತಗಳ ಸಂಗ್ರಹದ ಬಗ್ಗೆ ಭಾರತದ ವಿರೋಧವಿದೆ

ತಾವು ಮಹತ್ತದ ವಿಷಯ ಕುರಿತು ದೇಶವನ್ನು ಉದ್ಲೇತಿಸಿ ಮಾತನಾಡಲಿರುವುದಾಗಿ ಇಂದು ಬೆಳಿಗ್ಗೆ ಪ್ರಧಾನ ಮಂತ್ರಿಗಳು ಟ್ವಿಟರ್ ಮೂಲಕ ಸಂದೇಶ ನೀಡಿದ್ದ ಹಿನ್ನೆಲೆಯಲ್ಲಿ ಅವರು ಪ್ರಸ್ತಾಪಿಸಬಹುದಾದ ವಿಷಯದ ಬಗ್ಗೆ ದೇಶಾದ್ಲಂತ ತೀವ್ರ ಕುತೂಹಲ ವ್ಲಕ್ತವಾಗಿತ್ತು

ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಿನೈ ಪೂರ್ಣಗೊಂಡಿದೆ ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳನ್ನು ಹಿಂಪಡೆಯಲು ನಾಳೆ ಕೊನೆಯ ದಿನವಾಗಿದೆ

ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆರು ರಾಜ್ಯಗಳಿಗೆ ವಿಶೇಷ ವೆಚ್ಚ ವೀಕ್ಷಕರನ್ನು ಚುನಾವಣಾ ಆಯೋಗ ನೇಮಕ ಮಾಡಿದೆ

ಸಿಬಿಡಿಟ ಮಾಜಿ ಸದಸ್ನ ಗೋಪಾಲ ಮುಖರ್ಜಿ ಅವರನ್ನು ಆಂಧಪ್ರದೇಶ ಹಾಗೂ ತೆಲಂಗಾಣದ ವಿಶೇಷ ವೆಚ್ಚ ವೀಕ್ಷಕರನ್ನಾಗಿ ಆದಾಯ ತೆರಿಗೆ ಮಾಜಿ ತನಿಖಾ ಮಹಾನಿರ್ದೇಶಕ ಡಿ ಡಿ ಗೋಯಲ್ ಅವರನ್ನು ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಲಾಂಡ್ ವೆಚ್ಚ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ ವಿಶೇಷ ವೆಚ್ಚ ವೀಕ್ಷಕರು ಚುನಾವಣಾ ಯಂತ್ರಗಳ ಕಾರ್ಯನಿರ್ವಹಣೆ ಮೇಲೆ ನಿಗಾ ಇಡಲಿದ್ದಾರೆ ಬೇಹುಗಾರಿಕಾ ಮಾಹಿತಿ ಹಾಗೂ ಸಿ ವಿಜಿಲ್ ಆಪ್ ಮೂಲಕ ಬರುವ ದೂರುಗಳು ಮತ್ತು ಮತದಾರರ ಸಹಾಯವಾಣಿ ಮೂಲಕ ದಾಖಲಾಗುವ ದೂರುಗಳ ವಿರುದ್ದ ಹಾಗೂ ಮತದಾರರಿಗೆ ಹಾಗೂ ಮದ್ದ ಹಂಚಿಕೆ ಇನ್ನಿತರ ಅಕ್ರಮಗಳ ಮೇಲೆ ಕ್ರಮಕ್ಕೆಗೊಳ್ಲಲಿದ್ದಾರೆ ಪಶ್ಲಿಮ ಬಂಗಾಳ ತ್ರಿಪುರಾ ಜಾರ್ಖಂಡ್ ಹಾಗೂ ಮಿಜೋರಾಂ ಲೋಕಸಭಾ ಚುನಾವಣೆಗೆ ಇಬ್ಲರು ವಿಶೇಷ ಕೇಂದ್ರ ಪೊಲೀಸ್ ವೀಕ್ಷಕರನ್ನು ಚುನಾವಣಾ ಆಯೋಗ ನೇಮಕ ಮಾಡಿದೆ ಗೋವಾದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ಪಾಲುದಾರ ಪಕ್ಷವಾದ ಮಹಾರಾಪ್ಷವಾದಿ ಗೋಮಾಂತಕ್ ಪಕ್ಷದ ಮೂವರು ಶಾಸಕರಲ್ಲಿ ಇಬ್ಲರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದು

ಇದುವರೆಗೂ ಕಾಂಗ್ರೆಸ್ ಗೋವಾ ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವಾಗಿತ್ತು

ಉಪಮುಖ್ಯಮಂತ್ರಿ ಸುದೀನ್ ಧವಳೀಕರ್ ಬಿಜೆಪಿ ಸೇರ್ಪಡೆಯ ಪತ್ರಕ್ಕೆ ಸಹಿ ಹಾಕಿಲ್ಲ

ಬಿಜೆಪಿಯಿಂದ ಲ್ಯಾಟೆನ್ ಶೇರಿಂಗ್ ಶೆರ್ಪಾ ಕಾಂಗ್ರೆಸ್ನಿಂದ ಭರತ್ ಬಸ್ಟೆಟ್ ಹಾಗೂ ಸಿಕ್ಕಿಂ ಡೆಮಾಕ್ರಾಟಕ್ ಫ್ರಂಟ್ನಿಂದ ಡಿ

ಕಟ್ನಾಲ್ ನಾಮಪತ್ರ ಸಲ್ಲಿಸಿದ ಶ್ರಮುಖರು

ತೆಲಂಗಾಣದಲ್ಲಿ ಕಳೆದ ಶುಕ್ರವಾರ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳ ಬೆಂಬಲ ಹೊಂದಿದ್ದ ಅಭ್ಯರ್ಥಿಗಳು ಎಲ್ಲ ಮೂರು ಸ್ನಾನಗಳಲ್ಲಿ ಜಯ ಸಾಧಿಸಿದ್ದಾರೆ

ನಿನ್ನೆ ನಡೆದ ಪತ್ರಿಕಾಗೋಷ್ನಿಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರದರ್ಶಿಸಿದ ಕುಟುಕು ಕಾರ್ಯಾಚರಣೆ ನಕಲಿ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಹಣಕಾಸು ಸಚಿವ ಅರುಣ್ ಜೇಟ್ನ ಹೇಳಿದ್ದಾರೆ ಈ ಕುರಿತು ಸರಣಿ ಟ್ನೇಟ್ ಮಾಡಿರುವ ಅವರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುಳ್ನು ಸುದ್ದಿಗಳನ್ನು ಹಬ್ಲಿಸುವ ಪ್ರಯತ್ನದಲ್ಲಿ ತೊಡಗಿದೆ

ಈ ನಡುವೆ ಕಾಂಗ್ರೆಸ್ ಪ್ರದರ್ಶಿಸಿರುವ ಕುಟುಕು ಕಾರ್ಯಾಚರಣೆಯ ಕುರಿತಂತೆ ಪಕ್ಷ ಕಾನೂನು ಕ್ರಮ ಕ್ಲೆಗೊಳ್ಳಲಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭೂಷೇಂದ್ರ ಯಾದವ್ ಹೇಳಿದ್ದಾರೆ ನಿನ್ನೆ ಪತ್ರಿಕಾಗೋಪ್ಟಿ ನಡೆಸಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಗುಲಾಂ ನಬೀ ಆಜಾದ್ ಹಾಗೂ ಕಪಲ್ ಸಿಬಲ್ ನೋಟು ಅಮಾನ್ಲೀಕರಣದಲ್ಲಿ ಬಿಜೆಪಿ ಲಾಭ ಮಾಡಿಕೊಂಡಿದೆ ಎಂದು ಕುಟುಕು ಕಾರ್ಯಾಚರಣೆಯೊಂದನ್ನು ಆಧರಿಸಿ ಆರೋಪಿಸಿದ್ದರು ಆದರೆ ಆ ಕುಟುಕು ಕಾರ್ಯಾಚರಣೆಯ ಯಾವುದೇ ಅಧಿಕೃತ ಮಾಹಿತಿ ನೀಡಿರಲಿಲ್ಲ ಎಫ್ಐಆರ್ಗಳಲ್ಲಿ ಜಾತಿ ನಮೂದು ಮಾಡುವುದನ್ನು ನಿಷೇಧಿಸಿ ಪಂಜಾಬ್ ಹಾಗೂ ಪರಿಯಾಣ ಹೈಕೋರ್ಟ್ ಆದೇಶ ಹೊರಡಿಸಿದೆ

ಆರೋಪಿಗಳು ಸಂತಸ್ಸರು ಹಾಗೂ ಸಾಕ್ಷಿದಾರರ ಜಾತಿಯನ್ನು ಯಾವುದೇ ಪ್ರಕ್ರಿಯೆಯಲ್ಲಿ ನಮೂದು ಮಾಡಬಾರದು ಎಂದು ನ್ಲಾಯಾಲಯ ಸ್ವಪ್ನಪಡಿಸಿದೆ ಮೂಲಭೂತ ಹಾಗೂ ಮೂಲ ಮಾನವ ಹಕ್ಕು ವ್ಯಕ್ತಿಯ ಘನತೆಯ ಹಕ್ಕಾಗಿದೆ ಎಂದು ನ್ಯಾಯಾಲಯ ಹೇಳಿದೆ ಭಯೋತ್ವಾದಕರಿಗೆ ಬೆಂಬಲ ನೀಡುವ ಹಾಗೂ ಅವರಿಗೆ ಆಶ್ರಯ ನೀಡುವವರ ವಿರುದ್ದ ವಿಶ್ವ ಕಠಿಣ ಕ್ರಮಕ್ಕೆಗೊಳ್ಳುವ ಅಗತ್ಜವಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ರಾತ್ರಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಹಾಗೂ ಕೊಲ್ತತ್ತಾ ನ್ಲೆಟ್ ರೈಡರ್ಸ್ ನಡುವೆ ಪಂದ್ದ ನಡೆಯಲಿದೆ

ದಕ್ಷಿಣ ಕೊರಿಯಾದೊಂದಿಗೆ ಅಗ್ರಸ್ಥಾನವನ್ನು ಹೊಂದಿದೆ

ಮುಕ್ತಾಯ